ಸ್ವಾರ್ಥ ಸಾಧನೆಗಾಗಿ ಕಾಂಗ್ರೆಸ್ ನೇತೃತ್ವದಲ್ಲಿ ಉದ್ದೇಶಿತ ಮಹಾಮೈತ್ರಿ ಕೂಟದ ರಚನೆ ಪ್ರಧಾನಮಂತ್ರಿ ಮೋದಿ ಟೀಕೆ ಬಿಜೆಪಿ ಮತ್ತು ಕಾಂಗ್ರೆಸ್ಯೇತರ ಒಕ್ಕೂಟ ರಂಗ ರಚನೆಗೆ ಟಿಆರ್ಎಸ್ ಮುಖ್ಯಸ್ನ ಚಂದ್ರಶೇಖರ್ ರಾವ್ ನಾಯಕತ್ವ

ಮತ್ತು ಏಷ್ಯಾದ ಅತಿ ವೇಗದ ಸೈಕ್ಲಿಂಗ್ ಪಟು ಕೀರ್ತಿಗೆ ಪಾತ್ರರಾದ ಭಾರತದ ಮಹಿಳೆ ವೇದಾಂಗಿ ಕುಲಕರ್ಣೆ

ಉನ್ನತ ಶಿಕ್ಷಣ ಆರೋಗ್ಯ ರಸ್ತೆ ಮತ್ತು ಹೆದ್ದಾರಿಗಳು ಹಾಗೂ ಸಾಂಸ್ಟತಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಯೋಜನೆಗಳು ಇವಾಗಿವೆ

ಬುದ್ದ ಹಾಗೂ ಬೌದ್ದ ಧರ್ಮದ ದೇವತೆಗಳ ಬ್ಬಹತ್ ಶಿಲ್ಪಗಳನ್ನೊಳಗೊಂಡ ಲಲಿತಗಿರಿ ಮರಾತತ್ವ ಸಂಗ್ರಾಹಲಯವನ್ನು ಪ್ರಧಾನಮಂತ್ರಿ ಉದ್ಘಾಟಸಲಿದ್ದಾರೆ ಭುವನೇಶ್ವರದ ಐಐಟಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ಲೆಕಾ ದಂಗೆ ಸ್ಗರಣೆಗಾಗಿ ಹೊರತಂದಿರುವ ನಾಣ್ಯ ಹಾಗೂ ಅಂಚೆ ಚೀಟಗಳನ್ನು ಅವರು ಬಿಡುಗಡೆ ಮಾಡಲಿದ್ದಾರೆ

ಉದ್ಲೇಶಿತ ಮೈತ್ರಿಕೂಟ ಯಾವುದೇ ಸಿದ್ದಾಂತದ ಮೇಲೆ ರಚನೆಯಾಗುತ್ತಿಲ್ಲ ಇದು ಕೇವಲ ಅಧಿಕಾರಕ್ಕಾಗಿ ನಡೆಸಿರುವ ಪ್ರಯತ್ನವಾಗಿದ್ದು ಜನರ ಹಿತರಕ್ಷಣೆ ಉದ್ದೇಶದಿಂದಲ್ಲ ಎಂದು ಅವರು ಹೇಳಿದ್ದಾರೆ ಚೆನ್ನೈ ಕೇಂದ್ರ ಮತ್ತು ಉತ್ತರ ಮಧುರೈ ತಿರುಚಿರಪಳ್ಳ ಮತ್ತು ತಿರುವಳ್ಳೂರಿನ ಬಿಜೆಪಿ ಭೂತ್ಮಟ್ಟದ ಕಾರ್ಯಕರ್ತರನ್ನುದ್ದೇಶಿಸಿ ವಿಡಿಯೋ ಕಾನ್ವರೆನ್ಸ್ ಮೂಲಕ ಮಾತನಾಡಿದ ಮೋದಿ ಅವರು ಕಾಂಗ್ರೆಸ್ ಮತ್ತು ಡಿಎಂಕೆ ನಡುವೆ ಹಿಂದೆ ಇದ್ದ ಭಿನ್ನಾಭಿಪ್ರಾಯಗಳನ್ನು ಯಾರೊಬ್ಬರು ಮರೆತಿಲ್ಲ ಆದರೆ ಈ ಎರಡೂ ಪಕ್ಷಗಳು ಇಂದು ಜತೆಗೂಡಲು ಪ್ರಯತ್ನಿಸುತ್ತಿವೆ ಎಂದು ಆರೋಪಿಸಿದರು ಉದ್ದೇಶಿತ ಮಹಾಮ್ಮೆತ್ರಿ ಶ್ರೀಮಂತ ಸಾಮ್ರಾಜ್ಜಗಳ ಕೂಟವಾಗಲಿದೆ ಎಂದು ಟೀಕಿಸಿದ ಮೋದಿ ಕುಟುಂಬದ ಆಡಳಿತದ ಭರವಸೆಯನ್ನು ಅವರು ನೀಡುತ್ತಿದ್ದಾರೆ ಎಂದರು

ಚಂದ್ರಕೇಖರ್ ರಾವ್ ಅವರಿಂದು ಒಡಿತಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರನ್ನು ಭುವನೇಶ್ವರದಲ್ಲಿ ಭೇಟ ಮಾಡಿ ಮಾತುಕತೆ ನಡೆಸಲಿದ್ದಾರೆ

ಇದಾದ ಬಳಿಕ ರಾವ್ ಅವರು ನಾಳೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಹಾನರ್ಜಿ ಅವರನ್ನು ಭೇಟಿಯಾಗಲಿದ್ದಾರೆ ರಾಷ್ಲ ರಾಜಕಾರಣದಲ್ಲಿ ಗುಣಾತ್ಕ ಬದಲಾವಣೆ ತರುವ ಉದ್ದೇಶದಿಂದ ಇಬ್ಲರು ಮುಖ್ಯಮಂತ್ರಿಗಳನ್ನು ಭೇಟ ಮಾಡಲಿರುವ ಚಂದ್ರಶೇಖರ್ ರಾವ್ ಒಕ್ಕೂಟ ರಂಗವನ್ನು ರಚಿಸುವ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ ಕೋಲ್ಕತ್ತಾದಿಂದ ದೆಹಲಿಗೆ ತೆರಳಲಿರುವ ರಾವ್ ಬಿಎಸ್ಪಿ ಮುಖ್ಚಿಹ್ಹೆ ಮಾಯಾವತಿ ಹಾಗೂ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರನ್ನು ಭೇಟಿ ಮಾಡಿ ಪ್ರತ್ಯೇಕ ರಂಗ ರಚನೆ ಕುರಿತು ಚರ್ಚಿಸಲಿದ್ದಾರೆ ಬುಧವಾರ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಹಲವು ಕೇಂದ್ರ ಸಚಿವರನ್ನು ಭೇಟ ಮಾಡಲಿದ್ದಾರೆ

ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಜೆಡಿಯು ಅಧ್ಯಕ್ಷ ಹಾಗೂ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಎಲ್ಜೆಪಿ ಮುಖ್ಯಸ್ವ ರಾಮ್ವಿಲಾಸ್ ಪಾಸ್ವಾನ್ ಈ ವಿಚಾರವನ್ನು ದೆಹಲಿಯಲ್ಲಿಂದು ಜಂಟ ಪತ್ರಿಕಾ ಗೋಷ್ಠಿಯಲ್ಲಿ ತಿಳಿಸಿದರು ನಂತರ ಮಾತನಾಡಿದ ಅಮಿತ್ ಶಾ ರಾಮ್ವಿಲಾಸ್ ಪಾಸ್ಟಾನ್ ಅವರನ್ನು ರಾಜ್ಸಭೆಗೆ ಆಯ್ಲೆ ಮಾಡಲಾಗುವುದು ಎಂದರು ಯಾವ ಪಕ್ಷ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿದೆ ಎಂಬುದನ್ನು ಸದ್ಯದಲ್ಲೇ ಪ್ರಕಟಿಸಲಾಗುವುದು ಎಂದರು

ಸೀಟು ಹಂಚಿಕೆ ಸೂತ್ರ ತಮಗೆ ಸಂತಸ ತಂದಿದೆ ಹಾಗೂ ಎನ್ಡಿಎ ಗೆಲುವಿಗಾಗಿ ಮೂರು ಪಕ್ಷಗಳು ಒಗ್ಗಟ್ಟನಿಂದ ಕೆಲಸ ಮಾಡಲಿವೆ ಎಂದು ರಾಮ್ವಿಲಾಸ್ ಪಾಸ್ನಾನ್ ತಿಳಿಸಿದರು ಗುಜರಾತ್ ರಾಜ್ಯದ ರಾಜ್ಕೋತ್ ಜಿಲ್ಲೆಯ ಜಸ್ದನ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಜರ್ಥಿ ಹಾಗೂ ರಾಜ್ಯದ ಸಚಿವ ಕುನ್ನರ್ಜಿ ಬಾವಲಿಯ ಜಯಗಳಿಸಿದ್ದಾರೆ

ಮಹಾಲ್ ಬರ್ದಿಪಾದ ರಸ್ತೆಯ ಸಮೀಪದಲ್ಲಿ ಈ ದುರಂತ ಸಂಭವಿಸಿದೆ

ಉಡಾವಣಾ ಸಂದರ್ಭದಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಘಟನೆಯ ವಿಜ್ಞಾನಿಗಳು ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಉಪಶ್ವಿತರಿದ್ದು ಕ್ಷಿಪಣಿಯ ಚಲನವಲನಗಳ ಬಗ್ಗೆ ನಿಗಾ ವಹಿಸಿದ್ದರು ಉತ್ತರ ಭಾರತದ ಬಹುತೇಕ ಕಡೆ ಶೀತಗಾಳಿ ಹೆಚ್ಚಾಗುತ್ತಿದೆ ಕೆಲವೆಡೆ ದಟ್ಟ ಮಂಜು ಕಾಣಿಸಿಕೊಳ್ಳುತ್ತಿದೆ

ಇಂದು ಮುಂಜಾನೆ ದಟ್ಟ ಮಂಜು ಕವಿದಿದ್ದರಿಂದ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು

ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಂದು ಬೆಳಗ್ಗೆ ಲಕ್ನೋದಲ್ಲಿನ ವಿಧಾನಭವನ್ನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಮಂತ್ರಿಯವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಚೌಧರಿ ಚರಣ್ ಸಿಂಗ್ ಅವರು ರೈತರ ಕಲ್ಲಾಣಕ್ಕಾಗಿ ಅಪಾರವಾಗಿ ಶ್ರಮಿಸಿದ್ದರು ಎಂದು ಸ್ಕರಿಸಿದರು

ಸಾವಿನ ಸಂಖ್ಯೆ ಇನ್ನು ಹೆಚ್ಲಾಗುವ ಸಾಧ್ಯತೆ ಇದೆ ಎಂದು ಇಂಡೋನೇಷಿಯಾದ ರಾಷ್ಲೀಯ ವಿಕೋಪ ಪರಿಹಾರ ಸಂಸ್ಥೆಯ ವಕ್ತಾರರು ತಿಳಿಸಿದ್ದಾರೆ

ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ವರ್ಷಾಂತ್ಯ ಕಾರ್ಯಕ್ರಮದ ಸರಣಿಗಳನ್ನು ಪ್ರಸಾರ ಮಾಡಲಿದೆ ಸರ್ಕಾರದ ಮಹತ್ವಾಕಾಂಕ್ಲಿ ಯೋಜನೆಗಳು ಹಾಗೂ ಪ್ರಮುಖ ವಲಯಗಳ ಕುರಿತಂತೆ ಸರಣಿ ಮಾಲಿಕೆಗಳಲ್ಲಿ ಚರ್ಚೆಗಳನ್ನು ಏರ್ಪಡಿಸಲಾಗುತ್ತದೆ

ಮುಂಬರುವ ಕುಂಭಮೇಳವನ್ನು ಅತ್ಯಂತ ಸ್ಪರಣೀಯವನ್ನಾಗಿಸಲು ವಿಶೇಷ ವ್ವವಸ್ವೆಗಳನ್ನು ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಸ್ಕೆಕಲ್ನಲ್ಲಿ ವಿಶ್ವ ಪರ್ಯಟನೆ ಮಾಡಿರುವ ಏಷ್ಲಾದ ಅತಿ ವೇಗದ ಸ್ಕೆಕಲ್ ಚಾಲಕರಾಗಿ ಮಾನ್ಗತೆ ಪಡೆಯಲು ಅಗತ್ಯ ದೂರವನ್ನು ಕ್ರಮಿಸಿ ಈ ಶ್ರೇಷ್ನ ಗೌರವಕ್ಕೆ ಪಾತ್ರರಾಗಿದ್ದಾರೆ